ಇದಲ್ಲದೆ ಅಸ್ಲಾಂ ಬಿಹಾರ್ ಛತ್ತೀಸ್ಗಢ ಜಮ್ಲು ಮತ್ತು ಕಾಶ್ನೀರ ಮಹಾರಾಷ್ಪ ಮಣಿಮರ ಒಡಿತಾ ತ್ರಿಮರಾ ಉತ್ತರಪ್ರದೇಶ ಮತ್ತು ಪಶ್ವಿಮ ಬಂಗಾಳದ ಪಲವು ಲೋಕಸಭಾ ಕ್ಷೇತ್ರಗಳಿಗೂ ಗುರುವಾರ ಚುನಾವಣೆ ನಡೆಯಲಿದೆ ಇದಲ್ಲದೆ ಆಂಧ್ರಪ್ರದೇಶ ಸಿಕ್ಕಿಂ ಮತ್ತು ಅರುಣಾಚಲಪ್ರದೇಶ ವಿಧಾನಸಭಾ ಚುನಾವಣೆಗೂ ಬಹಿರಂಗ ಪ್ರಚಾರ ಇಂದು ಅಂತ್ನಗೊಳ್ಳಲಿದೆ

ಕರ್ನಾಟಕ ಮತ್ತು ತಮಿಳುನಾಡಿನ ಹಲವೆಡೆ ಇಂದು ಬಿಜೆಪಿ ಪರ ಚುನಾವಣಾ ರ್ನಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಬಳಿಕ ಪ್ರಧಾನಿ ಅವರು ಕರ್ನಾಟಕದ ಚಿತ್ರದುರ್ಗ ಮತ್ತು ಮೈಸೂರು ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ ಚಿತ್ರದುರ್ಗದಲ್ಲಿ ಮಧ್ವಾಷ್ನ ರ್ಕಾಲಿ ಆಯೋಜನೆಯಾಗಿದ್ದು ಮೈಸೂರಿನಲ್ಲಿ ಸಂಜೆ ಮತ್ತೊಂದು ರ್ಕಾಲಿ ನಡೆಯಲಿದೆ

ಪ್ರಧಾನಿ ಆಗಮನದ ಒನ್ನೆಲೆಯಲ್ಲಿ ನಗರದಾದ್ಯಂತ ಬಿಗಿ ಭದ್ರತೆ ಕಲ್ಲಿಸಲಾಗಿದ್ಲು

ಬಳಿಕ ಪ್ರಧಾನಿ ಅವರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಈ ಮಧ್ಯೆ ಅಸ್ಸಾಂನ ಪೈಲಾಕಂಡಿ ಹಾಗೂ ಬಿಹಾರದ ಗಯಾದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕಾಂಗ್ರೆಸ್ ಚುನಾವಣಾ ರ್್ಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉತ್ತರ ಪ್ರದೇಶದ ಬಿಜನೋರ್ನಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿ ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ

ಕರುಣರಾಜು ತಿಳಿಸಿದ್ದಾರೆ

ರಾಯಚೂರು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಒಬ್ಬರು ಉಮೇದುವಾರಿಕೆ ಹಿಂಪಡೆದಿದ್ದು ಅಂತಿಮವಾಗಿ ಐದು ಮಂದಿ ಕಣದಲ್ಲಿ ಉಳಿದಿದ್ದಾರೆ ಎರಡನೇ ಪಂತದಲ್ಲಿ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ದಾವಣಗೆರೆ ಪಾವೇರಿ ಧಾರವಾಡ ಉತ್ತರ ಕನ್ನಡ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಮತ್ತು ಬಳ್ಯಾರಿ ಸೇರಿವೆ

ಸುಕ್ಕ ಜಿಲ್ಲೆಯ ಎರಾಬೋರ್ ಮೊಲೀಸ್ ಠಾಣೆಯಲ್ಲಿ ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಎದುರು ನಕ್ಲಲರು ತಮ್ಮೆಲ್ಲಾ ಶಸ್ತಾಸ್ತಗಳನ್ನು ಒಪ್ಪಿಸಿ ಶರಣಾದರು ಎಂದು ಮೊಲೀಸ್ ಪ್ರಕಟಣೆ ತಿಳಿಸಿದೆ

ವಿಶ್ವ ಹೊಮಿಯೋಪತಿ ದಿನದ ಅಂಗವಾಗಿ ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಸಮ್ನೇಳನ ಆಯೋಜಿಸಲಾಗಿದೆ ಹೊಮಿಯೋಪತಿ ಸಂಸ್ಥಾಪಕ ಡಾಕ್ರಿಸ್ಟಿಯನ್ ಫ್ರೆಡ್ರಿಕ್ ಸಾಮ್ಯುಯಲ್ ಪಾನಿಮನ್ ಜನ್ಮ ಶತಮಾನೋತ್ಲವ ನಿಮಿತ್ತ ಈ ಬಾರಿ ವಿಶೇಷ ಸಮ್ಮೇಳನ ಆಯೋಜಿಲಾಗಿದೆ ಸಮ್ಮೇಳನದ ಮೊದಲ ದಿನ ಡಾ ಹಾನಿಮನ್ ಸಾಧನೆ ಕುರಿತು ವಿಚಾರಗೋಷ್ಠಿಗಳು ನಡೆಯಲಿವೆ ಎರಡನೇ ದಿನದ ಸಮಾರೋಪ ಸಮಾರಂಭದಲ್ಲಿ ಆಯುಷ್ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಜೀವಮಾನ ಸಾಧನೆ ಪುರಸ್ಕಾರ ಸೇರಿದಂತೆ ಉತ್ತಮ ಉಪನ್ಯಾಸಕ ಯುವ ವಿಜ್ಞಾನಿ ಹಾಗೂ ಉತ್ತಮ ಸಂಶೋಧನಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಈ ಮುನ್ನ ಚುನಾವಣಾ ಆಯೋಗ ಕಂದಾಯ ಇಲಾಖೆಯ ಎಲ್ಲ ಕಾರ್ಯಚಟುವಟಿಕೆ ಸಂಸ್ಲೆಗಳ ಪ್ರಕ್ರಿಯೆಗಳು ಚುನಾವಣಾ ಸಂದರ್ಭದಲ್ಲಿ ತಟಸ್ವ ಮತ್ತು ಪಕ್ಷಪಾತರಹಿತವಾಗಿರಬೇಕು ಎಂದು ಕಳೆದ ಭಾನುವಾರ ಕಂದಾಯ ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ ಅವರಿಗೆ ಪ್ರಮುಖೇನ ಸೂಚಿಸಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಕಂದಯ ಇಲಾಖೆ ಚುನಾವಣಾ ಸಂದರ್ಭದಲ್ಲಿ ಅಕ್ರಮ ಪಣ ವರ್ಗಾವಣೆ ಕುರಿತ ಯಾವುದೇ ನಿರ್ದಿಷ್ಟ ಮಾಹಿತಿಯನ್ನು ಇಲಾಖೆಯೊಂದಿಗೆ ಹಂಚಿಕೊಳ್ಳಬೇಕೆಂದು ತಿಳಿಸಿದೆ

ದಾಖಲೆ ಇಲ್ಲದ ಬ್ಬಹತ್ ಪ್ರಮಾಣದ ನಗದು ಹಾಗೂ ಅಕ್ರಮ ಹಣ ವರ್ಗಾವಣೆ ಕುರಿತ ಖಚಿತ ಮಾಹಿತಿ ಆಧರಿಸಿ ಭೂಪಾಲ್ ಇಂದೋರ್ ದೆಹಲಿ ಎನ್ಸಿಆರ್ ಮತ್ತು ಗೋವಾದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ

ಅಕ್ರಮ ನಗದು ವರ್ಗಾವಣೆಯಲ್ಲಿ ಒಂದು ಭಾಗ ಪ್ರಮುಖ ರಾಜಕೀಯ ಪಕ್ಷವೊಂದರ ದೆಹಲಿ ಕೇಂದ್ರ ಕಚೇರಿಗೂ ಸಲ್ಲಿಕೆಯಾಗಿದೆ ದೆಹಲಿಯ ತುಫಲಕ್ ರಸ್ತೆಯಲ್ಲಿರುವ ಹಿರಿಯ ರಾಜಕೀಯ ನಾಯಕರೊಬ್ಲರ ಅಧಿಕ್ಷತ ನಿವಾಸದಿಂದ ಪವಾಲಾ ಚಟುವಟಿಕೆ ನಡೆದಿರುವುದು ಪಾಗೂ ರಾಜಕೀಯ ಪಕ್ಷವೊಂದರ ಕೇಂದ್ರ ಕಚೇರಿಗೆ ಪಣ ಸಲ್ಲಿಕೆಯಾಗಿರುವುದು ಪತ್ತೆಯಾಗಿದೆ ಎಂದು ಸಿಬಿಡಿಟಿ ತಿಳಿಸಿದೆ

ಭಯೋತ್ವಾದನಾ ನೆಲೆಗಳಿಗೆ ಇರಾನ್ ಬೆಂಬಲಿಸುತ್ತಿರುವ ವಿರುದ್ದ ಗರಿಷ್ಟ ಒತ್ತಡ ಹೇರಲು ಹಾಗೂ ಮಧ್ಯಪಾಚ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆ ತಡೆಯಲು ಈ ಕ್ರಮ ಜರುಗಿಸಲಾಗಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ತಿ ಮೈಕ್ ಪಾಂಪಿಯೊ ತಿಳಿಸಿದ್ದಾರೆ ಇದರಿಂದ ಇರಾನ್ನ ಹಲವು ಸಂಸ್ಲೆಗಳು ಮತ್ತು ಉದ್ಲಮ ಪ್ರತಿನಿಧಿಗಳಿಗೆ ಅಮೆರಿಕ ಪ್ರವೇಶ ನಿರ್ಬಂಧವಾಗಲಿದೆ ಅಲ್ಲದೆ ಈ ಸಂಘಟನೆಯೊಂದಿಗೆ ಗುರುತಿಸಿಕೊಂಡವರ ವಿಚಾರಣೆ ಕೂಡ ನಡೆಯಲಿದೆ

ಅಮೆರಿಕ ನಿರ್ಧಾರಕ್ಷೆ ಸೂಕ್ತ ಪ್ರತಿ ನಿರ್ಧಾರ ಕ್ರಮ ಕ್ಷೆಗೊಳ್ಳಲಾಗುವುದು ಎಂದು ಇರಾನ್ ಪ್ರತಿಕ್ರಿಯೆ ನೀಡಿದೆ ಈ ಕುರಿತಂತೆ ಇರಾನ್ನ ವಿದೇಶಾಂಗ ಸಚಿವ ಮೊಹಮ್ಮದ್ ಜಾವೇದ್ ಜರೀಫ್ ಅವರು ಅಲ್ಲಿನ ರಾಷ್ಟಾಧ್ಯಕ್ಷ ಹಸನ್ ರೌಹಾನಿ ಅವರೊಂದಿಗೆ ಶುರ್ತು ಸಭೆ ನಡೆಸಿದ್ದಾರೆಂದು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ